ಬಳಿಕ ಮಾತನಾಡಿದ ಅವರು ನಮ್ಮ ಸಾಂಪ್ರಾದಾಯಿಕ ಜ್ಞಾನವು ಇತರ ದೇಶಗಳ ಏಳಿಗೆಯಲ್ಲೂ ಪಾತ್ರವಹಿಸುತ್ತಿರುವುದು ಎಲ್ಲ ಭಾರತೀಯರಿಗೆ ಸಂತೋಷದ ವಿಷಯವಾಗಿದೆ ಸಾಂಪ್ರಾದಾಯಿಕ ಔಷಧಗಳ ಜಾಗತಿಕ ಕೇಂದ್ರ ಸ್ಥಾಪಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಆಯ್ಕೆ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ ಆರೋಗ್ಯಕ್ಕೆ ಸಂಬಂಧಿಸಿ ಭಾರತ ಮಹಾಪರಂಪರೆ ಹೊಂದಿದ್ದರೂ ಇವು ಪುಸ್ತಕಗಳು ಗ್ರಂಥಗಳು ಮತ್ತು ಅಜ್ಜಿಯರ ಮಾತಿನಲ್ಲೇ ಉಳಿದಿವೆ ಈ ಜ್ಞಾನವನ್ನು ಆಧುನಿಕ ಅಗತ್ಯತೆಗಳಿಗೆ ತಕ್ಕಂತೆ ಅಭಿವೃದ್ದಿ ಪಡಿಸಬೇಕಾಗಿದೆ ಎಂದು ಹೇಳಿದ್ದಾರೆ

ಈ ಸಂಸ್ಥೆಗಳ ಸಮರ್ಪಡೆ ಅಯುರ್ವೇದ ಶಿಕ್ಷಣ ಆಧುನಿಕತೆಯಲ್ಲಿ ಐತಿಹಾಸಿಕ ಹೆಜ್ಜೆಯಾಗಿದೆ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಆಯುಷ್ ಪದ್ದತಿಗಳ ಮೂಲಕ ಪರಿಣಾಮಕಾರಿ ಮತ್ತು ಕೈಗೆಟಕುವ ಪರಿಹಾರೋಪಾಯಗಳನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಈ ಉಪಕ್ರಮಗಳು ಉದ್ಯೋಗ ಸೃಷ್ಟಿ ಒತ್ತದಕ್ಕೆ ಒಳಗಾದ ಕ್ಷೇತ್ರಗಳ ಚೇತರಿಕೆ ಬಂಡವಾಳ ಹೂಡಿಕೆ ಖಾತರಿ ಉತ್ಪಾದನೆ ಹೆಚ್ಚಳ ರಿಯಲ್ ಎಸ್ಟೇಟ್ ವಲಯ ಉತ್ತೇಜನ ಹಾಗೂ ಕೃಷಿ ಅಭಿವೃದ್ದಿಯಲ್ಲಿ ನೆರವಾಗಲಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಬಿಹಾರದಲ್ಲಿ ನೂತನ ಸರ್ಕಾರ ರಚನೆ ಕುರಿತು ಚರ್ಚೆಸಲು ರಾಷ್ತೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಎನ್ಡಿಎ ಮಿತ್ರಪಕ್ಷಗಳು ಪಾಟ್ನಾದಲ್ಲಿಂದು ಸಭೆ ಸೇರಲಿವೆ ಪಾಟ್ವಾದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಹಾರದ ಮುಖ್ಯಮಂತ್ರಿ ಹಾಗೂ ಜೆಡಿಯು ಅಧ್ಯಕ್ಷ ನಿತೀಶ್ ಕುಮಾರ್ ರಾಜ್ಯದ ಜನರು ಎನ್ಡಿಎ ಪರವಾಗಿ ಜನಾದೇಶ ನೀಡಿದ್ದು ಒಕ್ಕೂಟ ಸರ್ಕಾರ ರಚನೆ ನಡೆಸಲಿದೆ ಎನ್ಡಿಎ ಒಕ್ಕೂಟದ ಜೆಡಿಯು ಬಿಜೆಪಿ ಎಚ್ಎಎಂ ವಿಕಾಸ್ಶೀಲ ಇನ್ಸಾನ್ ಪಕ್ಷದ ನಾಯಕರು ನೂತನ ಸರ್ಕಾರ ರಚಿಸುವ ಕುರಿತು ಸಭೆ ಸೇರಲಿದ್ದಾರೆ ಸಭೆಯಲ್ಲಿ ಸರ್ಕಾರ ರಚನೆಯ ಎಲ್ಲ ಆಯಾಮಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ ಪ್ರಮಾಣ ವಚನ ಸ್ವೀಕಾರ ದಿನಾಂಕವನ್ನು ಇನ್ನೂ ಅಂತಿಮಗೊಳಿಸಿಲ್ಲ ಈ ಬಗ್ಗೆ ನಂತರ ನಿರ್ಧರಿಸಲಾಗುವುದು ಎಂದು ನಿತೀಶ್ ಕುಮಾರ್ ಹೇಳಿದ್ದಾರೆ ನಿನ್ನೆ ಅವರು ನೂತನವಾಗಿ ಆಯ್ದೆ ಗೊಂಡಿರುವ ಜೆಡಿಯುನ ಶಾಸಕರೊಂದಿಗೆ ಸಭೆ ನಡೆಸಿದರು ಎಚ್ಎಎಂ ಅಧ್ಯಕ್ಷ ಜಿತಿನ್ ರಾಮ್ ಮಾಂಜಿ ತಮ್ಮ ಪಕ್ಷದ ಹೊಸದಾಗಿ ಚುನಾಯಿತರಾದ ನಾಲ್ವರು ಶಾಸಕರೊಂದಿಗೆ ನಿತೀಶ್ ಕುಮಾರ್ ಅವರನ್ನು ಭೇಟಿ ಮಾಡಿ ತಮ್ಮ ಬೆಂಬಲದ ಪತ್ರವನ್ನು ನೀಡಿದರು ತಾವು ಮಾಜಿ ಮುಖ್ಯಮಂತ್ರಿಯಾಗಿದ್ದರೂ ಹೊಸ ಸಚಿವ ಸಂಪುಟದಲ್ಲಿ ಇರುವುದಿಲ್ಲ ಎಂದು ಮಾಂಜಿ ಹೇಳಿದ್ದಾರೆ ನಾಲ್ವರು ಶಾಸಕರು ಆಯ್ಕೆಯಾಗಿರುವ ವಿಕಾಸ್ಶೀಲ ಇನ್ಸಾನ್ ಪಕ್ಷದ ಮುಖ್ಯಸ್ದ ಮುಖೇಶ್ ಸಹ್ನಿ ಸಹ ನಿತೀಶ್ ಕುಮಾರ್ ಅವರನ್ನು ಭೇಟಿ ಮಾಡಿದರು ಈಗ ಕೊರೋನಾ ಜಾಗ್ವತಿ ಗೀತೆ ಕೇಳೋಣ

ಪತ್ತೆ ಪರೀಕ್ಷೆ ಮತ್ತು ಚಿಕಿತ್ವೆ ಕಾರ್ಯತಂತ್ರದ ಪರಿಣಾಮಕಾರಿ ಜಾರಿಯಿಂದ ಚೇತರಿಕೆಯ ಪ್ರಮಾಣ ಹೆಚ್ಚುತ್ತಿದ್ದು ಸಾವಿನ ಪ್ರಮಾಣ ಕಡಿಮೆಯಾಗುತ್ತಿದೆ

ಉತ್ತರ ಪ್ರದೇಶದ ಅಯೋಧ್ಯಾದಲ್ಲಿ ಇಂದು ನಡೆಯಲಿರುವ ದೀಪೋತ್ಪವಕ್ಕೆ ಭರದ ಸಿದ್ದತೆ ನಡೆದಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಆಚರಷೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ